ಮಾಲ್ವೀವ್ಸ್ ಸರ್ಕಾರದ ಕುರಿತು ಪ್ರತಿಕ್ರಿಯಿಸಿರುವ ಅವರು ಮಾಲ್ವೀವ್ಸ್ ಸರ್ಕಾರವು ರಾಜಕೀಯ ಪ್ರಕ್ರಿಯೆಯನ್ನು ಪುನರಾರಂಭಿಸುವುದನ್ನು ಖಾತರಿಪಡಿಸುವ ಮೂಲಕ ನ್ನಾಯಸಮ್ನತ್ನತೆಯನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ತ ಸಂಸ್ನೆಗಳಿಗೆ ನ್ಯಾಯೋಚಿತ ಮತ್ತು ಪಾರದರ್ಶಕತೆಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಲಿದೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ

ಸಿವನ್ ಹೇಳಿದ್ದಾರೆ ಇಸೋದ ಮೊದಲ ಅಧ್ಯಕ್ಷ ಡಾ

ಯುವ ಜನರಲ್ಲಿ ವಿಜ್ಞಾನದ ಅಭಿರುಚಿಯನ್ನು ಬೆಳೆಸಲು ಸ್ಥಳೀಯ ಭಾಷೆಗಳಲ್ಲಿ ವಿಜ್ಞಾನ ಟಿ

ಚಾನಲ್ ಆರಂಭಿಸಲು ಚಿಂತನೆ ಮಾಡಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದ ಎನ್ಡಿಎ ಸರ್ಕಾರವು ದೇಶದ ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡಿದ್ದು ಆಯುಷ್ಮಾನ್ ಭಾರತ್ ಸ್ವಚ್ದ ಭಾರತ್ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಅನೇಕ ಕಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಷಾ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಿನ್ನೆ ಎರಡು ದಿನಗಳ ಬಿಜೆಪಿ ಕಾಕಾರಿಣಿಯ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರವು ಭಾರತದ ಸಮಗ್ರ ಅಭಿವೃದ್ದಿಗೆ ಆದ್ಯತೆ ನೀಡಿದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಜನ ಕಲ್ಲಾಣ ಯೋಜನೆಗಳನ್ನು ಜನಸಾಮಾನ್ಲರಿಗೆ ತಿಳಿಸುವ ಕಾರ್ಯಕ್ರಮಗಳನ್ನು ಹಮ್ಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸ್ವಾತಂತ್ರೋತ್ಸವದ ಅಂಗವಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿಂದು ಪೂರ್ವಾಭ್ವಾಸ ನಡೆಯಲಿದೆ ಸ್ವಾತಂತ್ರೋತ್ಸವದ ಪ್ರಯುಕ್ತ ಕೆಲುವು ಮಾರ್ಗಗಳಲ್ಲಿ ವಾಹನ ಸಂಚಾರವನ್ನು ಬದಲಾಯಿಸಲಾಗಿದೆ

ಎಸ್ ಪಿ ಮುಖರ್ಜಿ ಮಾರ್ಗ ಮತ್ತು ಚಾಂದಿನಿ ಚೌಕ್ ರಸ್ತೆ

ನಿನ್ನೆ ಅವರಿಗೆ ಸಣ್ಣ ಪ್ರಮಾಣದ ಹ್ವದಯಾಘಾತ ಸಂಭವಿಸಿದ ಕಾರಣ ಆಸ್ಸತ್ರೆಗೆ ದಾಖಲಿಸಲಾಗಿತ್ತು ಸೋಮನಾಥ್ ಚಟರ್ಜಿ ಅವರ ಆರೋಗ್ಯ ಸ್ಥಿರವಾಗಿದ್ದು ಅವರನ್ನು ಡಯಾಲಿಸಸ್ಗೆ ಒಳಪಡಿಸಲಾಗಿತ್ತು ಎಂದು ಬಾಸಗಿ ಆಸ್ವತ್ರೆಯ ವೈದ್ಯರು ತಿಳಿಸಿದ್ದಾರೆ ಚಟರ್ಜಿ ಅವರು ಚಿಕಿತ್ಸೆಗೆ ಸೂಕ್ತವಾಗಿ ಸ್ವಂದಿಸುತ್ತಿದ್ದಾರೆ ಆದಾಗ್ಲೂ ತೀವ್ರ ನಿಗಾ ಫಟಕದಲ್ಲಿ ಇಡಲಾಗಿದೆ

ಮುಂದೆಯೂ ಇದು ಮುಂದುವರೆಯಲಿದೆ

ಭಾರತದ ಹೊರಗೆ ನೀಡುತ್ತಿರುವ ಅತಿ ದೊಡ್ಡ ಸಹಾಯಧನ ಇದಾಗಿದೆ ಎಂದು ಹೇಳಿದರು ಶ್ರೀಲಂಕಾದ ಪ್ರಧಾನಮಂತ್ರಿ ರಾಣಿಲ್ ವಿಕ್ರಮ್ ಸಿಂಫೆ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಭಾರತ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು

ಗೃಹ ಸಚಿವಾಲಯದ ರಾಷ್ಟೀಯ ತುರ್ತು ಪ್ರತಿಕ್ರಿಯೆ ಕೇಂದ್ರ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳ ಪ್ರಕಾರ

ಅಸ್ಲಾಂನಲ್ಲಿ ಬಿಡುಬಿಟ್ಟುರುವ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತುರ್ತು ಪರಿಹಾರ ಕಾರ್ಯಚರಣೆ ಕೈಗೊಂಡಿದೆ

ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಷೆ ಇಳಿದಿರುವ ಮೀನುಗಾರರು ಕೂಡಲೇ ಹಿಂತಿರುಗುವಂತೆ ಹವಾಮಾನ ಇಲಾಖೆ ಸೂಚನೆ ರವಾನಿಸಿದೆ

ಮುಂದಿನ ಎರಡು ದಿನಗಳಲ್ಲಿ ದೇಶದ ಹಲವು ರಾಜ್ಲಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ಇಲಾಖೆಯ ವಿಜ್ಞಾನಿ ಚರಣ್ ಸಿಂಗ್ ಜಮ್ಮ ಮತ್ತು ಕಾಶ್ನೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಉತ್ತರ ಶ್ರದೇಶ ಕೇರಳ ಒಡಿತಾ ಕರಾವಳಿ ಕರ್ನಾಟಕ ಛತ್ತೀಸ್ ಗಢ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದಿದ್ದಾರೆ

ಇದರೊಂದಿಗೆ ನೂತನ ಸರ್ಕಾರಕ್ಷೆ ಅಧಿಕಾರ ಹಸ್ತಾಂತರ ಕಾರ್ಯ ಆರಂಭವಾಗಲಿದೆ ರಾಷ್ಷೀಯ ಸಂಸತ್ತಿನ ಸಭಾಪತಿ ಉಪಸಭಾಪತಿ ಚುನಾವಣೆ ಬುಧವಾರ ನಡೆಯಲಿದೆ

ಹೀಗಾಗಿ ಸಣ್ಣ ಪಕ್ಷಗಳೊಂದಿಗೆ ಪಾಕಿಸ್ತಾನ ತೆಹ್ರೀಕ್ ಇನ್ಲಾಫ್ ಪಕ್ಷ ಮೈತ್ರಿ ಮಾಡಿಕೊಂಡು ಬಹುಮತ ಸಾಬೀತು ಮಾಡುವ ನಿರೀಕ್ಷೆ ಇದೆ

ಪಂದ್ಯದ ಮೊದಲ ದಿನ ಮಳೆಯಿಂದಾಗಿ ರದ್ದಾದರೆ ದ್ವಿತೀಯ ದಿನದಾಟಕ್ಕೂ ಮಳೆ ತೊಡಕ್ಕುಂಟು ಮಾಡಿತ್ತು ಆದಾಗ್ಡೂ ಒಂದು ದಿನ ಬಾಕಿ ಇರುವಂತೆಯೇ ಇಂಗ್ಲೆಂಡ್ ದ್ವಿತೀಯ ಪಂದ್ಯ ಗೆದ್ದುಕೊಂಡಿದೆ